ಉನ್ನಾವ್ ಅತ್ಯಾಚಾರ ಪ್ರಕರಣ ಪ್ರಮುಖ ಆರೋಪಿ ಕುಲ್ಲೀಪ್ ಸಿಂಗ್ ಸೆಂಗಾರ್ ಇಂದು ದೆಹಲಿ ನ್ಯಾಯಾಲಯದಲ್ಲಿ ಹಾಜರು

ಕರ್ನಾಟಕ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಭಾರಿ ಮಳೆ ಪ್ರಮುಖ ನದಿಗಳಲ್ಲಿ ಪ್ರವಾಹ ಜನಜೀವನ ಅಸ್ತವ್ಯಸ್ತ

ಮಸೂದೆ ಅನ್ವಯ ರಾಜ್ಯವನ್ನು ಜಮ್ಮು ಕಾಶ್ಟೀರ ಹಾಗೂ ಲಡಾಖ್ ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗುವುದು ಜಮ್ಮು ಕಾಶ್ಟೀರ ವಿಧಾನಸಭೆ ಒಳಗೊಂಡ ಕೇಂದ್ರಾಡಳಿತ ಪ್ರದೇಶವಾಗಲಿದ್ದು ಲಡಾಖ್ ವಿಧಾನಸಭೆರಹಿತ ಕೇಂದ್ರಾಡಳಿತ ಪ್ರದೇಶವಾಗಲಿದೆ ಎಂದು ಗ್ಬಹ ಸಚಿವರು ತಿಳಿಸಿದರು

ರಾಜ್ಯದಲ್ಲಿ ಭ್ರಷ್ಪಾಚಾರ ಹೆಚ್ಚಲು ಅಲ್ಲಿನ ರಾಜಿಕಾರಣಿಗಳು ಕಾರಣರಾಗಿದ್ದಾರೆ ಕೇಂದ್ರಾಡಳಿತ ಪ್ರದೇಶ ಫೋಷಣೆ ಅಲ್ಲಿನ ಜನರ ಆಶಯವಾಗಿದೆ ಎಂದು ಗ್ವಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ

ರಾಜ್ಯ ಪುನರ್ ವಿಂಗಡಣೆ ಮಸೂದೆಗೆ ಲಡಾಖ್ ಸಂಸದ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಮತ್ತು ಪಿಡಿಪಿ ಸದಸ್ನರು ಮಸೂದೆಗಳನ್ನು ವಿರೋಧಿಸಿ ಗದ್ದಲ ಉಂಟು ಮಾಡಿದರು ಪ್ರತಿಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಮುಖಂಡ ಗುಲಾಂ ನಬಿ ಆಜಾದ್ ಇದೊಂದು ಕರಾಳದಿನವಾಗಿದೆ ಎಂದು ಆರೋಪಿಸಿದರು ಈ ವಿಷಯಗಳ ಕುರಿತು ಸದನದಲ್ಲಿ ನಾಲ್ಲು ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ನೀಡುವುದಾಗಿ ಸಭಾಪತಿ ಎಂ ವೆಂಕಯ್ಯನಾಯ್ಡು ತಿಳಿಸಿದರು

ಶ್ರೀನಗರ ಜಿಲ್ಲೆಯಲ್ಲಿನ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಫೊಡಿಸಲಾಗಿದ್ದು ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಹೊರಗೆ ಅಡ್ಡಾಡುವಂತಿಲ್ಲ ಎಂದು ಆದೇಶಿಸಲಾಗಿದೆ ಕಾಶ್ಚೀರ ಕಣಿವೆಯಾದ್ಯಂತ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಸ್ನಗಿತಗೊಳಿಸಲಾಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾ ಮ್ಯಾಜಿಸ್ತ್ವೇಟರಿಗೆ ಸ್ಯಾಟಿಲ್ಟೆಟ್ ಫೋನ್ಗಳನ್ನು ಒದಗಿಸಲಾಗಿದೆ ತುರ್ತು ಮತ್ತು ಅತ್ನಗತ್ಯ ಸೇವೆಯ ಅಧಿಕಾರಿಗಳೂ ಸಹ ತಮ್ಮ ಗುರುತಿನ ಚೀಟಿಗಳನ್ನು ಒಯ್ಯಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ ಯಾವುದೇ ಸಾರ್ವಜನಿಕ ಸಭೆ ಹಾಗೂ ಸಮಾವೇಶಗಳನ್ನು ನಡೆಸುವ ಬಗ್ಗೆ ಆದೇಶದಲ್ಲಿ ಸಂಪೂರ್ಣ ನಿಷೇಧ ಹೇರಲಾಗಿದೆ

ಪಕ್ಷಕ್ಕೆ ಮತ ನೀಡದ ಮತದಾರರ ಮನಸ್ಪನ್ನೂ ಗೆಲ್ಲಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ಸಂಸದರಿಗೆ ಸಲಹೆ ನೀಡಿದ್ದಾರೆ ಬಿಜೆಪಿ ಸಂಸದರ ಎರಡು ದಿನಗಳ ತರಬೇತಿ ಕಾರ್ಯಕ್ರಮದ ಸಮಾರೋಪದಲ್ಲಿ ನಿನ್ನೆ ಮಾತನಾದಿದ ಪ್ರಧಾನಿ ರಾಷ್ಟ್ರ ಮತ್ತು ರಾಷ್ಟೀಯ ಹಿತಾಸಕ್ತಿ ಪರಮೋಚ್ಲ ಗುರಿಯಾಗಿದ್ದು ಎಲ್ಲರ ಅಭಿವೃದ್ದಿಗಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದರು ಯಾವುದೇ ನಕಾರಾತ್ಮಕ ಧೋರಣೆಗಳನ್ನು ತೊಡೆದು ಹಾಕಿ ಸಕಾರಾತ್ಮಕ ಚಿಂತನೆಯಿಂದ ಮುನ್ನಡೆಯಬೇಕು ಎಂದು ಪ್ರಧಾನಿ ಸಂಸದರಿಗೆ ಸಲಹೆ ನೀಡಿದ್ದಾಗಿ ಸಂಸದೀಯ ವ್ಯವಹಾರಗಳ ಸಚಿವ ಮತ್ತು ಪಕ್ಷದ ಹಿರಿಯ ನಾಯಕ ಪ್ರಲ್ಲಾದ್ ಜೋಶಿ ಹೇಳಿದ್ದಾರೆ

ಪ್ರಮುಖವಾಗಿ ಎಐಎಡಿಎಂಕೆ ಡಿಎಂಕೆ ಮತ್ತು ಚಿಕ್ನ ರಾಜಕೀಯ ಪಕ್ಷವಾದ ನಾಮ್ ತಮಿಳರ್ ಕಚ್ಚಿ ಪಕ್ಷಗಳ ನಡುವೆ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿದೆ ಎಐಎಡಿಎಂಕೆ ತನ್ನ ಮಿತ್ರ ಪಕ್ಷವಾದ ನ್ಯೂ ಜಸ್ನೀಸ್ ಪಾರ್ಟಿ ಪಕ್ಷದ ಸಂಸ್ಥಾಪಕ ಎಸಿ ಷಣ್ಣುಗಮ್ ಅವರನ್ನು ತನ್ನ ಸ್ವಂತ ಚುನಾವಣ ಚಿನ್ನೆಯಡಿ ಕಣಕ್ಕಿಳಿಸಿದೆ ಡಿಎಮ್ಕೆ ಖಜಾಂಚಿ ದುರೈ ಮುರುಗನ್ ಅವರ ಮಗ ಕಾತಿರ್ ಆನಂದ್ ಅವರನ್ನು ಕಣಕ್ಕಿ ಳಿಸಿದೆ

ರಾಷ್ಟೀಯ ವೈದ್ಯಕೀಯ ಆಯೋಗ ಮಸೂದೆ ಕುರಿತಂತೆ ವೈದ್ಯರ ಎಲ್ಲ ಬೇಡಿಕೆಗಳ ಕುರಿತು ಪರಾಮರ್ಶಿಸಲಾಗುವುದು ಎಂದು ಕೇಂದ್ರ ಆರೋಗ್ನ ಸಚಿವ ಡಾ ಹರ್ಷವರ್ಧನ್ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ವೈದ್ಯರು ತಮ್ಮ ಮುಷ್ಕರವನ್ನು ನಿಲ್ಲಿಸಿದ್ದಾರೆ ಸಚಿವರೊಂದಿಗೆ ನಡೆದ ಸಭೆಯಲ್ಲಿ ಬೇದಿಕೆ ಈಡೇರಿಕೆ ಕುರಿತು ಸ್ಪಷ್ನ ಭರವಸೆ ದೊರೆತ ಹಿನ್ನೆಲೆಯಲ್ಲಿ ಮುಷ್ಕರ ಕೈಬಿಟ್ನು ಕರ್ತವ್ಯಕ್ಕೆ ಹಾಜರಾಗುತ್ತಿರುವುದಾಗಿ ನಿನ್ನೆ ಮಧ್ಯರಾತ್ರಿ ಸಫ್ತರ್ಜಂಗ್ ವೈದ್ಯರು ಮತ್ತು ಏಮ್ಬ್ ವೈದ್ಯರ ಸಂಘ ತಿಳಿಸಿವೆ ರಾಷ್ಟೀಯ ವೈದ್ಯಕೀಯ ಆಯೋಗ ಮಸೂದೆಗೆ ಕೆಲವೊಂದು ತಿದ್ದುಪದಿಗಳ ಅಗತ್ಯವಿದೆ ಎಂದು ವೈದ್ಯರು ಒತ್ತಾಯಿಸುತ್ತಿದ್ದಾರೆ

ಈತ ಹಾಗೂ ಈತನ ಸಹಚರ ಶಶಿ ಸಿಂಗ್ನನ್ನು ನಿನ್ನೆ ರಾತ್ರಿ ಸಿಬಿಐ ಅಧಿಕಾರಿಗಳು ದೆಹಲಿಗೆ ಕರೆದೊಯ್ದಿದ್ದಾರೆ ಉನ್ನಾವೊ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ವರ್ಷದಿಂದ ಈತನನ್ನು ಉತ್ತರ ಪ್ರದೇಶದ ಸೀತಾಪುರ ಕಾರಾಗೃಹದಲ್ಲಿ ಇರಿಸಲಾಗಿತ್ತು ಈ ಮಧ್ಯೆ ರಾಯ್ಬರೇಲಿ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಅಧಿಕಾರಿಗಳು ಉತ್ತರ ಪ್ರದೇಶದ ಹಲವು ಸ್ದಳಗಳಲ್ಲಿ ನಿನ್ನೆ ದಾಳಿ ನಡೆಸಿದ್ದಾರೆ ಅತ್ಯಾಚಾರ ಸಂತ್ರಸ್ತೆ ಮತ್ತು ಆಕೆಯ ವಕೀಲರು ಪ್ರಯಾಣಿಸುತ್ತಿದ್ದ ವಾಹನದ ಮೇಲೆ ನಡೆದ ಅಪಘಾತ ಪಿತೂರಿಯ ಭಾಗವೇ ಎಂಬುದನ್ನು ಸಿಬಿಐ ತನಿಖೆ ನಡೆಸುತ್ತಿದೆ

ಕಾರ್ಯಕ್ರಮವನ್ನು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಉದ್ಪಾಟಿಸಿದರು

ಸಂಸ್ಕಾರ ಭಾರತಿ ಸ್ಡಾಪಕ ಪದ್ಮ ಶ್ರೀ ಬಾಬಾ ಯೊಗೇಂದ್ರ ಲಲಿತಾ ಕಲಾ ಅಕಾಡೆಮಿ ಅಧ್ಯಕ್ಷ ಉತ್ತಮ್ ಪಚರ್ನೇ ಹಾಗೂ ಸುಪ್ರಸಿದ್ದ ಕಲಾವಿದ ವಾಸುದೇವ ಕಾಮತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಚಿವರು ಕಲಾ ಶಿಬಿರ ಹಾಗೂ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಿ ಮುಥಿಲಾ ಕಿ ಲೋಕ್ ಚಿತ್ರಕಲಾ ಎಂಬ ಹೊತ್ತಿಗೆಯನ್ನು ಬಿಡುಗಡೆಮಾಡಿದರು ದೇಶದ ಹಲವು ರಾಜ್ಯಗಳಲ್ಲಿ ಧಾರಾಕಾರ ಮಳಿ ಮತ್ತು ಪ್ರವಾಹ ಪರಿಸ್ಥಿತಿ ಗಂಭಿರವಾಗಿಯೇ ಮುಂದುವರೆದಿದೆ ಗುಜರಾತ್ನಲ್ಲಿ ಎಡೆಬಿಡದೆ ಕುಂಭದ್ರೋಣ ಮಳೆಯಾಗುತ್ತಿದ್ದು

ವಡೋದರಾ ನವ್ಸಾರಿ ಬರೂಜ್ ನರ್ಮದಾ ವಲ್ಸಾಡ್ ಹಾಗೂ ಡಮನ್ ಜಿಲ್ಲೆಗಳು ತೀವ್ರ ಹಾನಿಗೊಳಗಾಗಿವೆ ಮುಂದಿನ ಎರಡು ದಿನಗಳಲ್ಲಿ ಧಾರಾಕಾರ ಮಳೆಯಾಗುವ ಮುನ್ನೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ

ಯಡಿಯೂರಪ್ಪ ಇಂದು ಈ ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸುತ್ತಿದ್ದಾರೆ

ಕರ್ನಾಟದ ಉತ್ತರ ಭಾಗದಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಉಂಟಾಗಿರುವ ನೆರೆ ಹಾವಳಿ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಗೆ ತೆರಳುವ ಮುನ್ನ ಇಂದು ಬಳ್ಳಾರಿ ಜಿಲ್ಲೆ ತೋರಣಗಲ್ಲಿನ ಜಿಂದಾಲ್ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ನೆರೆ ಹಾವಳಿ ಪರಿಹಾರ ಕಾರ್ಯಗಳಿಗೆ ಹಣದ ಕೊರತೆ ಇಲ್ಲ ಈಗಾಗಲೇ ಸಂಬಂಧಪಟ್ಟ ಜಿಲ್ಡಾಧಿಕಾರಿಗಳ ಜೊತೆಗೆ ಸಭೆ ನಡೆಸಲಾಗಿದೆ ತಕ್ಷಣ ಅಗತ್ನ ಪರಿಹಾರ ಕ್ರಮ ಕ್ವೆಕೊಳ್ಳಲು ಸೂಚಿಸಲಾಗಿದೆ ಎಂದು ಅವರು ಹೇಳಿದರು ಮಹಾರಾಷ್ಟ್ದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಹಲವೆಡೆ ನದಿಗಳಲ್ಲಿ ಪ್ರವಾಹ ಉಂಟಾಗಿದೆ ಮುಳುಗಡೆ ಭೀತಿ ಎದುರಿಸುತ್ತಿರುವ ಗ್ರಾಮಗಳ ಜನ ಮತ್ತು ಜಾನುವಾರುಗಳನ್ನು ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ನದಿ ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ಸೇನೆ ಬಳಕೆ ಮಾಡಲಾಗುತ್ತಿದೆ ಕಾರ್ಯ ನಡೆಯುತ್ತಿದೆ ರಾಜ್ಯದಲ್ಲಿ ಒಂದೆಡೆ ಪ್ರವಾಹ ಮತ್ತೊಂದೆಡೆ ಬರಗಾಲದಂತಹ ವಿಚಿತ್ರ ಪರಿಸ್ತಿತಿ ಎದುರಿಸುವಂತಾಗಿದೆ ಬಳ್ಳಾರಿ ಮತ್ತು ಮಲೆನಾಡಿನ ಶಿವಮೊಗ್ಗ ಭಾಗದಲ್ಲಿ ಮಳೆ ಇಲ್ಲವಾಗಿದೆ ಎಂದು ಅವರು ಹೇಳಿದರು ನೆರೆಯಿಂದ ಈ ವರೆಗೆ ಯಾವುದೇ ಪ್ರಾಣಹಾನಿಯ ವರದಿ ಇಲ್ಲ ವಿಪತ್ತು ನಿರ್ವಹಣೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ಮತ್ತು ಪರಿಹಾರ ತಂಡಗಳೊಂದಿಗೆ ಅಧಿಕಾರಿಗಳು ಕಾರ್ಯಪ್ರವ್ಪತ್ತರಾಗಿದ್ದಾರೆ ಎಂದು ಯಡಿಯೂರಪ್ಪ ತಿಳಿಸಿದರು ವೈಮಾನಿಕ ಸಮೀಕ್ಷೆ ನಂತರ ದೆಹಲಿಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ನೆರೆ ಪರಿಹಾರಕ್ಕೆ ಹೆಚ್ಚನ ನೆರವು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದಾಗಿ ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪ ತಿಳಿಸಿದರು

ಇನ್ನು ಒಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿ ತನ್ನದಾಗಿಸಿಕೊಂಡಿದೆ

ಭಾರತ ಹಾಗೂ ವೆಸ್ಟ್ಇಂಡೀಸ್ನ ಮೂರು ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯ ನಾಳೆ ನಡೆಯಲಿದೆ